ಯಡಿಯೂರಪ್ಪ

ರಾಜ್ವದಲ್ಲಿ ಸೃಷ್ಟಿಯಾಗಿರುವ ಉದ್ದಮ ಸ್ನೇಟಿ ವಾತಾವರಣ ದೇಶದ ಅರ್ಥಿಕ ಸ್ಟಿತಿಗೆ ಪೂರಕ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆ ಭಾನಾಪುರ ಬಳಿ ನಿರ್ಮಾಣವಾಗುತ್ತಿರುವ ದೇಶದ ಮೊದಲ ಆಟಕೆ ಕ್ಷಸ್ವರ್ಗೆ ನಿನ್ನೆ ಶಂಕುಸ್ವಾಪನೆ ನೆರವೇರಿಸಿ ಮಾತನಾಡಿದ ಅವರು ಪಾರಂಪರಿಕ ಕಿನ್ನಾಳ ಆಟಿಕೆಗಳಿಗೆ ಪ್ರಸಿದ್ದಿ ಪಡೆದ ಕೊಪ್ಪಳದಲ್ಲಿ ಆಟಿಕೆ ಕ್ಲಸ್ಸರ್ ನಿರ್ಮಾಣದಿಂದ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗಲಿವೆ ಎಂದರು ಬೆಂಗಳೂರು ಕೇಂದ್ರಿತ ಕೈಗಾರಿಕೆಗಳನ್ನು ಇದೀಗ ರಾಜ್ಯದ ಬೇರೆ ಬೇರೆ ಕಡೆಗೂ ವಿಸ್ತರಣೆ ಮಾಡಲಾಗುತ್ತಿದೆ ಚೆನ್ನೈ ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡಲಾಗುತ್ತಿದ್ದು ಕೈಗಾರಿಕಾ ಸ್ವಾಪನೆಗೆ ಸರಳೀಕೃತ ನಿಯಮ ಜಾರಿ ಮಾಡಲಾಗಿದೆ ದೇಶದ ಹೂಡಿಕೆ ಪ್ರಮಾಣದಲ್ಲಿ ರಾಜ್ಯದ್ದು ಶೇ

ಕೊಪ್ಪಳ ಜಿಲ್ಲೆಯ ಭಾನಾಪುರ ಬಳಿ ನಿರ್ಮಾಣವಾಗುತ್ತಿರುವ ಆಟಿಕೆ ಕ್ಲಸ್ವರ್ ಶಂಕುಸ್ಟಾಪನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕೈಗಾರಿಕೆಗಳು ಬರುತ್ತಿವೆ

ಕೇರಳ ರಾಜ್ಯ ಹೊರತುಪಡಿಸಿ ಇತರೆ ರಾಜ್ಯಗಳಿಗೆ ಕುಕ್ಕುಟ ಹಾಗೂ ಕುಕ್ಕುಟ ಉತ್ತನ್ನಗಳ ಮಾರಾಟ ಮತ್ತು ಸಾಗಾಣೆಗೆ ಯಾವುದೇ ನಿರ್ಬಂಧವಿಲ್ಲ ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚವ್ವಾಣ್ ಹೇಳಿದ್ದಾರೆ ಪಕ್ಕಿಜ್ಜರದ ಹಿನ್ನೆಲೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ನಿನ್ನೆ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು ನೆರೆಯ ಕೇರಳದಲ್ಲಿ ಹಕ್ಕಿಜ್ವರ ವ್ಯಾಪಿಸಿರುವ ಕಾರಣ ಅಲ್ಲಿಂದ ಕುಕ್ಕುಟ ಉತ್ತನ್ನಗಳ ಸಾಗಾಣೆಯನ್ನು ನಿರ್ಬಂಧಿಸಲಾಗಿದೆ ಎಂದರು ರಾಜ್ಯದಲ್ಲಿ ಈವರೆಗೆ ಎಲ್ಲೂ ಪಕ್ಕಿಜ್ವರ ಕಾಣಿಸಿಕೊಂಡಿರುವ ಬಗ್ಗೆ ವರದಿಯಾಗಿಲ್ಲ ಆದರೂ ಎಲ್ಲೆಡೆ ಅಗತ್ಯ ಮುನ್ನಜ್ವರಿಕೆ ವಹಿಸಲಾಗಿದೆ ಈಗಾಗಲೇ ಈ ಬಗ್ಗೆ ಎಲ್ಲಾ ಜಿಲ್ಲಾಡಳಿತಗಳಿಗೆ ಸೂಚನೆ ನೀಡಲಾಗಿದೆ ಸಾರ್ವಜನಿಕರು ಆತಂಕ ಪಡಬೇಕಿಲ್ಲ ಎಂದು ಸಚಿವ ಪ್ರಭು ಚಹ್ವಾಣ್ ಹೇಳಿದರು ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಮತದಾರರಿಗೆ ಕೃತಜ್ಞತೆ ಹಾಗೂ ನೂತನ ಸದಸ್ಕರಿಗೆ ಅಭಿನಂದನೆ ಸಲ್ಲಿಸಲು ರಾಜ್ಯಾದ್ಯಂತ ಜನಸೇವಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆಹಾರ ಖಾತೆ ಸಚಿವ ಕೆ

ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಬಹುಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದು ಮತದಾರರು ಸರ್ಕಾರದ ಕಾರ್ಯವೈಖರಿ ಬೆಂಬಲಿಸಿದ್ದಾರೆ

ಸುರೇಶಕುಮಾರ್ ತಿಳಿಸಿದ್ದಾರೆ

ಕೊರೋನಾ ನಿಯಂತ್ರಣಕ್ಕೆ ಬರಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೈಗೊಂಡ ಸಕಾಲಿಕ ದೂರದೃಷ್ಟಿ ನಿರ್ಧಾರಗಳೇ ಕಾರಣ ಎಂದು ಆರೋಗ್ಯ ಸಚಿವ ಡಾ

ಬೆಂಗಳೂರಿನ ನಾರಾಯಣ ಪೃದಯಾಲಯದಲ್ಲಿ ನಿನ್ನೆ ಏರ್ಪಡಿಸಿದ್ದ ನೇತ್ರದಾನ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು ಯೂರೋಪಿಯನ್ ರಾಷ್ಷಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕೋವಿಡ್ ಸೋಂಕಿತರ ಪ್ರಮಾಣ ಮತ್ತು ಮರಣ ಪ್ರಮಾಣ ಕಡಿಮೆಯಿದೆ

ಈ ಹಿನ್ನೆಲೆಯಲ್ಲಿ ನೇತ್ರದಾನಕ್ಕೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ಎಂದು ಹೇಳಿದರು

ಪಿಎಂ ಕೇರ್ಸ್ ನಿಧಿಗೆ ಎನ್ಆರ್ಐಗಳ ದೇಣಿಗೆ ದೇಶದ ಆರೋಗ್ಯ ಸೇವೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ಹೇಳಿದರು

ಆಹಾರ ಭದ್ರತೆ ಜೊತೆಗೆ ತೃಪ್ತಿದಾಯಕ ಸುರಕ್ಷಿತ ಮತ್ತು ಪೌಷ್ಟಿಕಯುಕ್ತ ಆಹಾರ ಉತ್ಪಾದನೆ ಅಗತ್ಯ ಎಂದು ಭಾರತೀಯ ಕ್ಕಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಭಾಗದ ಉಪನಿರ್ದೇಶಕ ಡಾ

ಅಗ್ರವಾಲ್ ಹೇಳಿದ್ದಾರೆ

ವಾತಾವರಣ ಬದಲಾವಣೆಯಿಂದ ಕೃಷಿ ಮೇಲಾಗುತ್ತಿರುವ ಪರಿಣಾಮಗಳು ತಡೆದು ಅದರಿಂದ ಹೊರಬರಲು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಬೇಕು ಯುವಕರನ್ನು ಕೃಷಿಯತ್ತ ಸೆಳೆಯಲು ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದನೆಯಾಗುತ್ತಿರುವ ಎಲ್ಲ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಸಂಗ್ರಹ ಸಾಮರ್ಥ್ಯ ವೃದ್ದಿಯಾಗುವ ರೀತಿಯಲ್ಲಿ ರೈತರನ್ನು ಸಜ್ಜುಗೊಳಿಸಬೇಕಾಗಿದೆ ಎಂದು ಅವರು ಹೇಳಿದರು

ಮಾವಿನಗುಂಡಿ ಬಳಿಯ ಕತ್ತಲೆ ಕಾನಿಗೆ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕತ್ತಲೆ ಕಾನು ಪರಿಸರ ಹಾಗೂ ಜೀವ ವೈವಿಧ್ಯದ ದೃಷ್ಟಿಯಲ್ಲಿ ಅತ್ಯಂತ ಪ್ರಮುಖವಾಗಿದೆ ಈ ಪ್ರದೇಶದಲ್ಲಿರುವ ರಾಮಪತ್ರೆ ಜಡ್ಡಿಯ ರಕ್ಷಣೆಗೆ ವಿಶೇಷ ಗಮನ ನೀಡಬೇಕಿದೆ ಎಂದು ಹೇಳಿದರು